ದೇಶಪಾಂಡೆ ವಿಧಾನಸಭೆಗೆ ಇಂದು ತಿಳಿಸಿದ್ದಾರೆ ಶೂನ್ಯ ವೇಳೆಯಲ್ಲಿ ಈ ಮಾಹಿತಿ ನೀಡಿದ ಅವರು ರಾಜ್ಯದಿಂದ ತೆರಳರುವ ಯಾತ್ರಿಕರ ರಕ್ಷಣೆಗೆ ಸಾಧ್ಯವಿರುವ ಎಲ್ಲ ನೆರವು ನೀಡುವಂತೆ ನೇಪಾಳ ಸರ್ಕಾರಕ್ಷೆ ಮನವಿ ಮಾಡಲಾಗಿದೆ ಅಲ್ಲದೆ ಕೇಂದ್ರ ಸರ್ಕಾರದ ಗೃಪ ಮತ್ತು ವಿದೇಶಾಂಗ ಇಲಾಖೆಯ ಜೊತೆ ಸಂಪರ್ಕ ಇಟ್ಲುಕೊಳ್ಳಲಾಗಿದೆ ರಾಜ್ಞದ ಮನವಿ ಮೇರೆಗೆ ನೇಪಾಳ ಸರ್ಕಾರ ರಾಜ್ಞದ ಯಾತ್ರಾರ್ಥಿಗಳಿಗೆ ಅಗತ್ಯವಿರುವ ನೀರು ಊಟ ದಿಷಧ ಮಕ್ತಿತರೆ ಸೇವೆ ಒದಗಿಸುತ್ತಿದೆ ಎಂದರು ನೇಪಾಳದಲ್ಲಿ ಭಾರಿ ಮಳೆ ಮತ್ತು ಮಂಜಿನ ಹೊಡೆತಕ್ಕೆ ಭಕರು ಸಿಕ್ಕೊಂಡಿದ್ದಾರೆ ಎಲ್ಲ ಯಾತ್ರಿಗಳನ್ನು ರಾಜ್ಯಕ್ಷೆ ಸುರಕ್ಷಿತವಾಗಿ ಕರೆತರಲು ನೇಪಾಳ ಸರ್ಕಾರ ಮತ್ತು ಅಲ್ಲಿನ ಭಾರತೀಯ ರಾಯಭಾರ ಕಚೇರಿಯ ಜೊತೆ ರಾಜ್ಯ ಸರ್ಕಾರ ಸಂಪರ್ಕದಲ್ಲಿದೆ ಜೊತೆಗೆ ನೆರವು ನೀಡುವಂತೆ ಕೇಂದ್ರಕ್ಕೂ ಮನವಿ ಮಾಡಲಾಗಿದೆ ಎಂದು ಅವರು ಹೇಳಿದರು

ಇದಕ್ಕೂ ಮುನ್ನ ಸದನದಲ್ಲಿ ವಿಷಯ ಪ್ರಸ್ತಾಪ ಮಾಡಿದ ಸದಸ್ಯರು ರಾಜ್ಯದ ಯಾತ್ರಿಗಳ ಸುರಕ್ಷತೆಗೆ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಪಡಿಸಿದರು ಕೆರೆಗಳ ಒತ್ತುವರಿ ತೆರವಿಗೆ ಸರ್ಕಾರ ತ್ರಮ ಕೈಗೊಂಡಿದ್ದು

ಒತ್ತುವರಿ ತೆರವು ಮಾಡಲಾದ ಕೆರೆಗಳಿಗೆ ಬೇಲಿಯನ್ನು ಹಾಕಿ ಸಂರಕ್ಷಣೆ ಮಾಡಲಾಗಿದೆ ಎಂದು ಸಚಿವ ಪುಟ್ಲರಾಜು ಹೇಳಿದರು

ಸೇವಾ ಮತ್ತು ಉತ್ಪಾದನಾ ಕ್ಷೇತ್ರದಲ್ಲಿ ದೆಲೆ ನಿಗದಿಪಡಿಸುವ ಪದ್ಧತಿಯೇ ಕೃಷಿ ಕ್ಷೇತ್ರಕ್ಕೂ ಅನ್ವಯವಾಗಬೇಕು ಮಾರುಕಟ್ಟೆ ಮಧ್ಯ ಪ್ರವೇಶ ವ್ವವಸ್ಥೆ ರೈತರಿಗೆ ಹೆಚ್ಚು ಉಪಯುಕ್ತವಾಗಬೇಕು ಎಂದು ಅಭಿಪ್ರಾಯಪಟ್ಟರು

ಕನ್ನಡ ಚಿತ್ರರಂಗದ ದೆಳವಣಿಗೆಗೆ ಅನುಕೂಲವಾಗುವಂತೆ ಸಮಗ್ರ ನೀತಿಯನ್ನು ಸರ್ಕಾರ ಸದ್ದದಲ್ಲೇ ಜಾರಿಗೆ ತರಲಿದೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಸಚಿವೆ ಜಯಮಾಲ ವಿಧಾನಪರಿಷತ್ತಿಗಿಂದು ತಿಳಿಸಿದ್ದಾರೆ ತಾರಾ ಅನುರಾಧಾ ಅವರ ಪ್ರಸ್ತಾವನೆಗೆ ಸದಸದಲ್ಲಿ ಉತ್ತರ ನೀಡಿದ ಅವರು ನೀತಿ ಸಿದ್ದವಾಗಿದ್ದು ಅದನ್ನು ಮತ್ತಷ್ನು ಚರ್ಚೆಗೆ ಒಳಪಡಿಸಿಕೆಲವು ಸುಧಾರಣೆಗಳೊಂದಿಗೆ ಅನುಷ್ಠಾನ ಮಾಡಲಾಗುವುದು ಎಂದರು